ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳ ಕಾರ್ಯಾಚರಣೆ ಮೂವರು ಉಗ್ರರ ಹತ್ಯೆ

ಪಾಕಿಸ್ತಾನದ ಕರಾಚಿಯಲ್ಲಿ ಷೇರು ವಿನಿಮಯ ಕಟ್ಸದದ ಮೇಲೆ ಭಯೋತ್ಪಾದಕರ ದಾಳಿ ನಾಲ್ಲರು ಭಯೋತ್ಪಾದಕರ ಹತ್ಯೆ ಹಲವು ನಾಗರಿಕರ ಸಾವು

ಆಹಾರ ಸಂಸ್ಲರಣೆ ಕೈಗಾರಿಕಾ ವಲಯದಲ್ಲಿ ಕೊರೊನಾ ಸಂಕಷ್ಪವನ್ನು ಸದಾವಕಾಶವಾಗಿ ಪರಿವರ್ತಿಸುವಂತೆ ವಿದಿಯೋ ಸಂವಾದದಲ್ಲಿ ಇಲಾಖೆಯ ಸಚಿವರ ಕರೆ ಕರ್ನಾಟಕ ಸೇರಿದಂತೆ ಆರು ರಾಜ್ಯಗಳು ಭಾಗಿ

ಜಮ್ಮು ಕಾಶ್ಟೀರದ ಅನಂತ್ನಾಗ್ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಉಗ್ರರು ಹತರಾಗಿದ್ದಾರೆ

ಭದ್ರತಾ ಪಡೆಯ ಮೇಲೆ ಉಗ್ರರು ಗುಂಡಿನ ದಾಳಿ ನಡೆಸಿದಾಗ ತಕ್ಷಣ ಭದ್ರತಾ ಪಡೆ ಕೂಡ ಪ್ರತಿದಾಳಿ ನಡೆಸಿದೆ ಹತರಾದ ಉಗ್ರರ ಗುರುತು ಇನ್ನೂ ಪತ್ತೆಯಾಗಿಲ್ಲ

ಪಾಕಿಸ್ತಾನದ ಕರಾಚಿಯಲ್ಲಿರುವ ಷೇರು ವಿನಿಮಯ ಕೆಟ್ಟಡದ ಮೇಲೆ ಭಯೋತ್ಪಾದಕರು ಇಂದು ಬೆಳಗ್ಗೆ ದಾಳಿ ನಡೆಸಿದ್ದಾರೆ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ನಾಲ್ವರು ಭಯೋತ್ಪಾದಕರ ಹತ್ಯೆಯಾಗಿದ್ದು ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಈ ದಾಳಿಯಲ್ಲಿ ಹಲವು ನಾಗರಿಕರು ಮೃತಪಟ್ಟಿರುವುದಾಗಿ ವರದಿಯಾಗಿದ್ದು ಹೆಚ್ಚಿನ ವಿವರಗಳನ್ನು ನಿರೀಕ್ಷಿಸಲಾಗುತ್ತಿದೆ ರಾಷ್ಟೀಯ ಅಂಕಿಅಂಶ ದಿನದ ಅಂಗವಾಗಿ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಡಾ ಹರ್ಷವರ್ದನ್ ಇಂದು ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಲಾನೊಬಿಸ್ ಅವರಿಗೆ ಗೌರವ ನಮನ ಸಲ್ಲಿಸಿದರು ಈ ಬಗ್ಗೆ ಟ್ವೀಟ್ ಮಾದಿರುವ ಜಾವಡೇಕರ್ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಅವರು ಆರ್ಥಿಕ ಯೋಜನೆ ಮತ್ತು ಅಂಕಿಅಂಶ ಅಭಿವೃದ್ದಿ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದ್ದಾರೆ

ಹರ್ಷವರ್ಧನ್ ಟ್ವೀಟ್ ಮಾಡಿ ಪ್ರೊಫೆಸರ್ ಮಹಲಾನೊಬಿಸ್ ಅವರ ಜಯಂತಿ ದಿನವನ್ನು ಇಂದು ಆಚರಿಸಲಾಗುತ್ತಿದೆ ದೇಶದ ಅಭಿವೃದ್ದಿಗೆ ರೂಪಿಸುವ ನೀತಿ ಮತ್ತು ಯೋಜನೆಗಳಲ್ಲಿ ಅಂಕಿಅಂಶಗಳು ಮಹತ್ತರ ಪಾತ್ರವಹಿಸುತ್ತದೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಮುಖ್ಯಸ್ಥೆ ಸೋನಿಯಾ ಗಾಂಧಿ ನೇತ್ಬತ್ವದ ರಾಜೀವ್ ಗಾಂಧಿ ಪ್ರತಿಷ್ಣಾನವು ಚೀನಾದಿಂದ ಹಣವನ್ನು ಪಡೆದಿದೆ ಎಂದು ಕೇಂದ್ರ ಸಚಿವ ಸ್ಮೃತಿ ಇರಾನಿ ಹೇಳಿದ್ದಾರೆ ಕರಾವಳಿ ಮಹಾರಾಷ್ಟದ ಬಿಜೆಪಿ ಕಾರ್ಯಕರ್ತರಿಗಾಗಿ ಏರ್ಪಡಿಸಿದ್ದ ವರ್ಚುವಲ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಹಣದಿಂದ ಗಾಂಧಿ ಕುಟುಂಬವೂ ಸಹಾಯ ಪಡೆದಿದೆ ಎಂದು ಹೇಳಿದ್ದಾರೆ ಚೀನೀ ರಾಯಭಾರ ಕಚೇರಿಯಿಂದ ದೇಣಿಗೆಗಳನ್ನು ಕಾಂಗೆಸ್ ಏಕೆ ಸ್ಸೀಕರಿಸುತ್ತಿದೆ ಎಂದು ಇರಾನಿ ಪ್ರಶ್ನಿಸಿದ್ದಾರೆ

ಆಸಕ್ತ ಶೋತ್ವಗಳು ಕೊರೊನಾ ಸಾಂಕ್ರಾಮಿಕದ ಬಗ್ಗೆ ತಮಗೆ ಇರುವ ಸಂದೇಹಗಳನ್ನು ಆಕಾಶವಾಣಿ ಸ್ಸುದಿಯೋದಲ್ಲಿ ಇರುವ ತಜ್ಞರಿಂದ ಪರಿಹರಿಸಿಕೊಳ್ಳಬಹುದು

ನ್ನೂಸ್ ಆನ್ ಏರ್ ಕಾಮ್ ಜಾಲತಾಣ ಅಲ್ಲದೇ ನಮ್ಮ ಯುಟ್ನೂಬ್ ವಾಹಿನಿ ನ್ಯೂಸ್ ಆನ್ ಏರ್ ಆಫೀಷಿಯಲ್ ಮತ್ತು ನ್ಯೂಸ್ ಆನ್ ಏರ್ ಆಪ್ ಮೂಲಕವೂ ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ

ವಿಡಿಯೊ ಕಾನ್ವರೆನ್ಸಿಂಗ್ ಮೂಲಕ ಸಭೆಯೊಂದನ್ನು ಉದ್ಲೇಶಿಸಿದ ಮಾತನಾದಿದ ಅವರು ದೇಶದ ಮೂಲೆ ಮೂಲೆಗು ಆಹಾರ ಪದಾರ್ಥಗಳೂ ಸೇರಿದಂತೆ ಎಲ್ಲಾ ಅಗತ್ಯ ಸಾಮಗ್ರಿಗಳನ್ನು ತಲುಪಿಸುವುದಕ್ಕೆ ಸರ್ಕಾರ ಕೈಗೊಂಡ ಸಕಾಲಿಕ ಕ್ರಮಗಳಿಂದಾಗಿ ರಾಷ್ಟವಾಪಿ ಲಾಕ್ಡೌನ್ ವೇಳಿ ಯಾವುದೇ ತೊಂದರೆ ಎದುರಾಗಲಿಲ್ಲ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿರುವಂತೆ ಸ್ಥಳೀಯ ಉತ್ಪನ್ನಗಳಿಗೆ ಮಹತ್ವ ನೀಡಿಕೆ ಹಾಗೂ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಅನುಸರಿಸಬೇಕಾಗಿರುವ ಕ್ರಮಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದು ಸಚಿವರು ಮನವಿ ಮಾಡಿದರು ಆಹಾರ ಸಂಸ್ಕರಣೆ ಕೈಗಾರಿಕೆಗಳು ತಮ್ಮ ಪೂರ್ಣ ಸಾಮರ್ಥ್ಯದೊಂದಿಗೆ ಕಾರ್ಯ ನಿರ್ವಹಿಸುವುದನ್ನು ಖಾತರಿ ಪಡಿಸಿಕೊಳ್ಳಬೇಕು ಈಗ ಕನಿಷ್ಠ ಮಟ್ಟಕ್ಕೆ ಕುಸಿದಿರುವ ಸಿದ್ದ ಆಹಾರ ಉತ್ಪನ್ನಗಳ ತಯಾರಿಕೆಗೆ ಇರುವ ವಿಪುಲ ಹೂಡಕೆ ಅವಕಾಶಗಳನ್ನು ಎಲ್ಲಾ ಹೂಡಿಕೆದಾರರು ಬಳಸಿಕೊಳ್ಳಬೇಕು

ಭಾರತದ ಅತ್ಯುತ್ತಮ ಸಿದ್ದ ಆಹಾರ ಉತ್ಪನ್ನಗಳನ್ನು ಪಾಶ್ಚಿಮಾತ್ಯ ಜಗತ್ತಿಗೆ ಪರಿಚಯಿಸುವ ಅಗತ್ಯವಿದೆ ಸ್ವಳೀಯವಾಗಿ ಜನಪ್ರಿಯವಾಗಿರುವ ಹಾಗೂ ಪೌಷ್ಣಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಬ್ರಾಂಡೆಡ್ ಮಾರುಕಟ್ಟಿಗೆ ಬ್ಬಹತ್ ರಿಟೇಲ್ ವಹಿವಾಟಿನ ಮೂಲಕ ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಪ್ರಮುಖ ಗ್ರಾಹಕರೆಂದು ಪರಿಗಣಿಸುವ ಮೂಲಕ ಪರಿಚಯಿಸುವುದಕ್ಕೆ ರಾಜ್ಯ ಸರ್ಕಾರಗಳು ಪ್ರಯತ್ನಿಸಬೇಕು ಎಂದು ಅವರು ಕರೆ ನೀಡಿದರು

ಕಾಶ್ಮೀರದ ಪ್ರತ್ಯೇಕತಾವಾದಿ ಸಂಘಟನೆಯಾದ ಹುರಿಯತ್ ಕಾನ್ಬರೆನ್ಸ್ಗೆ ಹಿರಿಯ ನಾಯಕ ಸ್ಟೆಯದ್ ಅಲಿ ಷಾ ಗಿಲಾನಿ ರಾಜೀನಾಮೆ ಸಲ್ಲಿಸಿದ್ದಾರೆ

ಹುರಿಯತ್ ಕಾನ್ವರೆನ್ಸ್ನಲ್ಲಿ ಅಶಿಸ್ತಿನ ಪರಿಸ್ತಿತಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನ ರದ್ದತಿಯ ನಂತರದ ಪರಿಸ್ಥಿತಿಯ ಬಗ್ಗೆ ತಮ್ಮ ಪಕ್ಷದ ನಿಲುವು ಸಮಾಧಾನಕರವಾಗಿಲ್ಲ ಎಂದು ಅವರು ತಿಳಿಸಿರುವುದಾಗಿ ವರದಿಯಾಗಿದೆ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ವಾನಮಾನವನ್ನು ರದ್ದುಪದಿಸಿ ಕೇಂದ್ರಾದಳಿತ ಪ್ರದೇಶದ ಮಾನ್ಯತೆಯನ್ನು ನೀದಿದ ಬೆಳವಣಿಗೆಯ ನಂತರ ಅಲ್ಲಿರುವ ಪ್ರತ್ಯೇಕತಾವಾದಿ ಸಂಘಟನೆಗಳ ಚಟುವಟಿಕೆಯ ಮೇಲೆ ಸರ್ಕಾರ ನಿಕಟ ನಿಗಾ ಇಟ್ಟಿರುವುದನ್ನು ನೆನಪಿಸಿಕೊಳ್ಳಬಹುದು

ಸಿಬಿಎಸ್ಇ ಪರೀಕ್ಷಾ ನಿಯಂತ್ರಕರಾದ ಡಾ ಸನ್ಯಾಂ ಭಾರದ್ಲಾಜ್ ಅವರು ಆಕಾಶವಾಣಿಯೊಂದಿಗೆ ಮಾತನಾದಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವಾಗ ಸಿಬಿಎಸ್ಇ ಪ್ರತಿ ವಿದ್ಯಾರ್ಥಿಯ ಕ್ಷಮತೆಯನ್ನು ಪರಿಶೀಲಿಸಲಿದೆ ಎಂದರು

ಮಹಾರಾಷ್ಟ್ರದ ಮುಂಬೈಯ ಬಳಿಕ ಥಾಣೆ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸೋಂಕು ಪ್ರಕರಣ ದಾಖಲಾಗಿವೆ

ಸೋಂಕು ಪತ್ತೆ ಪರೀಕ್ಷಾ ಮತ್ತು ಚಿಕಿತ್ಪಾ ಸೌಲಭ್ಯವನ್ನು ಹೆಚ್ಚಿಸುವಂತೆ ಆರೋಗ್ಯ ಸಚಿವ ರಾಜೇಶ್ ತೋಪೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ